ಹರ್ಷವರ್ಧನ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಉಡಾನ್ ಯೋಜನೆಯಡಿ ಹೈದರಾಬಾದ್ ಮೂಲದ ಖಾಸಗಿ ವಿಮಾನಯಾನ ಸಂಸ್ಥೆಯೊಂದು ಪ್ರತಿ ನಿತ್ಕ ಬೆಂಗಳೂರು ಬೀದರ್ ನಡುವಿನ ವೈಮಾನಿಕ ಸೇವೆ ಆರಂಭಿಸಿದೆ ಬೀದರ್ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೂತನ ಸೇವೆಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಇದೊಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಹೈದರಾಬಾದ್ ಕರ್ನಾಟಕ ಭಾಗದ ಸರ್ವತೋಮುಖ ಅಭಿವೃದ್ದಿಗೆ ನೆರವಾಗಲಿದೆ ಎಂದರು ವಿಶೇಷವಾಗಿ ಬೀದರ್ಗೆ ಕೈಗಾರಿಕೋದ್ಯಮಿಗಳು ಆಗಮಿಸಿ ಇಲ್ಲಿ ಹೆಚ್ಚು ಉದ್ಯಮಗಳ ಸ್ಯಾಪನೆಗೆ ಇದು ಸಹಾಯಕಾರಿಯಾಗಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು

ಕೃಷಿ ಜೊತೆಗೆ ರೈತರು ಪಶುಸಂಗೋಪನೆಗೆ ಮುಂದಾಗಬೇಕು ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೀದರನಲ್ಲಿ ನಿನ್ನೆ ರಾಜ್ಯ ಮಟ್ಟದ ಪಶು ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪಶುಸಂಗೋಪನೆಗೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಕಾರ ನೀಡಲಿದೆ ಎಂದರು ಪಶುಸಂಗೋಪನಾ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಸಂತೋಧನೆಯ ಫಲಶೃತಿ ರೈಶರಿಗೆ ದೊರಕಬೇಕು ಎಂದ ಅವರು ಅವಿಷ್ಕಾರಗಳನ್ನು ಪರಿಚಯಿಸುವುದು ಪಶು ಸಂಗೋಪನೆಯಲ್ಲಿ ಸಾಧನೆ ಮಾಡಿದ ರೈಶರು ತಮ್ಮ ಅನುಭವ ಪಂಚಿಕೊಳ್ಳುವುದು ಆಸಕ್ತಿಯುಳ್ಳ ಇತರೆ ರೈತರಿಗೆ ಆನುಭವ ದೊರಕಿಸಿಕೊಡುವುದು ಈ ಪಶು ಮೇಳದ ಉದ್ದೇಶ ಎಂದು ಅವರು ಹೇಳಿದರು

ವಿಶ್ವವಿದ್ಯಾಲಯಗಳು ಶೈಕ್ಷಣಿಕ ಪಾಗೂ ಆಡಳಿತ ವ್ಯವಹಾರಗಳಿಗೆ ಸಂಬಂಧಪಟ್ಟ ಎಲ್ಲಾ ನಿರ್ಣಯಗಳನ್ನು ಪಾರದರ್ಶಕವಾಗಿ ತೆಗೆದುಕೊಳ್ಳಬೇಕು ಕಾಲೇಜುಗಳಿಗೆ ಮಾನ್ಯಕೆ ನೀಡುವಾಗ ಯುಜಿಸಿ ಮಾರ್ಗಸೂಚಿಗಳನ್ನು ಚಾಚೂ ತಪ್ಪದೇ ಪಾಲಿಸಬೇಕು

ವಿಶ್ವವಿದ್ಯಾಲಯಗಳಲ್ಲಿ ಸಂಯುಕ್ತ ನಿರ್ವಹಣಾ ವ್ಯವಸ್ಥೆಯನ್ನು ಇಲಾಖೆ ರೂಪಿಸುತ್ತಿದ್ದು ಇದರಿಂದ ವಿಶ್ವವಿದ್ಯಾಲಯಗಳಿಗೆ ಸಂಬಂಧಿಸಿದ ಎಲ್ಲ ನಿರ್ಣಯಗಳು ಪಾರದರ್ಶಕವಾಗಲಿವೆ ಎಂದು ಅಶ್ವಕ್ಷ ನಾರಾಯಣ ಹೇಳಿದರು

ವಿಧಾನಸೌಧದಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿ ಈ ಮಾಹಿತಿ ನೀಡಿದ ಅವರು ಗದಗ ಪಾವೇರಿ ಧಾರವಾಡ ವಿಜಯಪುರ ಪಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಎ ದರ್ಜೆಯ ದೇವಾಲಯಗಳಲ್ಲ ಹೀಗಾಗಿ ಅಲ್ಲಿರುವ ಯಾವುದಾದರೂ ಬ ಅಥವಾ ಸಿ ದರ್ಜೆಯ ದೇವಾಲಯವನ್ನು ಸಾಮೂಹಿಕ ವಿವಾಹಕ್ಕಾಗಿ ಅಯ್ಕೆ ಮಾಡಲು ಜಿಲ್ಲಾಡಳಿತಗಳಿಗೆ ಸೂಚಿಸಲಾಗಿದೆ ಇಂಥ ಸಂದರ್ಭದಲ್ಲಿ ಮುಜರಾಯಿ ಇಲಾಖೆಯ ಸಾಮಾನ್ಯ ಸಂಗ್ರಹಣ ನಿಧಿಯಿಂದ ವಿವಾಹದ ವೆಚ್ಚ ಭರಿಸಲಾಗುವುದು ಎಂದು ಸಚಿವರು ತಿಳಿಸಿದರು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ವಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮ ನಡೆಯದಂತೆ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಬೆಯೊಂದಿಗೆ ಸಭೆ ನಡೆಸಲಾಗಿದೆ

ಬೇಡಿಕೆ ಇನ್ನೂ ಈಡೇರಿಲ್ಲ ಎಂದು ನೂತನ ಸಚಿವ ಆನಂದಸಿಂಗ್ ಹೇಳಿದ್ದಾರೆ ಹೊಸಪೇಟೆಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿಯನ್ನು ಸಚಿವ ಶ್ರೀರಾಮುಲು ಅವರಿಗೆ ನೀಡುವಂತೆ ಪೈಕಮಾಂಡ್ಗೆ ಮನವಿ ಮಾಡುತ್ತೇನೆ ಒಂದು ವೇಳೆ ಜಿಲ್ಲಾ ಉಸ್ತುವಾರಿ ನೀಡಿದರೆ ಆದನ್ನು ಒಪ್ಪಿಕೊಳ್ಟುತ್ತೇನೆ ಎಂದರು ಯಾರ ತ್ಯಾಗದಿಂದ ಸರ್ಕಾರ ಬಂದಿದೆ ಎನ್ನುವುದು ಮುಖ್ಯಮಂತ್ರಿಯವರಿಗೆ ಗೊತ್ತಿದೆ ಹೀಗಾಗಿ ಯಾವ ಖಾತೆ ನೀಡಬೇಕು ಎನ್ನುವುದನ್ನು ಅವರೇ ನಿರ್ಧರಿಸುತ್ತಾರೆ ಎಂದು ಅವರು ಹೇಳಿದರು

ಹರ್ಷವರ್ಧನ್ ತಿಳಿಸಿದ್ದಾರೆ

ದೇಶದಲ್ಲಿ ಇದುವರೆಗೆ ಮೂರು ಕೊರೊನಾ ಪ್ರಕರಣಗಳು ಕೇರಳದಲ್ಲಿ ದೃಢಪಟ್ಟಿದ್ದು ಅವರಿಗೆ ಚಿಕಿಕ್ಲೆ ನೀಡಲಾಗುತ್ತಿದೆ ಎಲ್ಲರೂ ವೈದ್ಯಕೀಯವಾಗಿ ಸ್ವಿರವಾಗಿದ್ದಾರೆ ಈಗ ನೇಪಾಳದಲ್ಲೂ ಸೊಂಕು ಕಂಡು ಬಂದಿರುವದರಿಂದ ನೇಪಾಳ ಗಡಿಭಾಗದಲ್ಲಿ ತೀವ್ರ ಎಚ್ಚರ ವಹಿಸಲಾಗಿದೆ ಎಂದರು

ಈ ಕಾರ್ಯದಲ್ಲಿ ಭಾಗವಹಿಸಿದ್ದ ಇಬ್ಬರು ಅಧಿಕಾರಿಗಳನ್ನೊಳಗೊಂಡಂತೆ ಎಲ್ಲರನ್ನು ತಪಾಸಣೆ ನಡೆಸಲಾಗಿದೆ

ಸಾರ್ವಜನಿಕರು ಅಂತಕಕ್ಕೊಳಗಾಗುವ ಅಗತ್ಯವಿಲ್ಲ ಎಂದು ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿದ್ದಾರೆ

ಇನ್ನುಳಿದವರ ರಕ್ತ ಪರೀಕ್ಷೆ ವರದಿಗಳು ಶೀಘ್ರದಲ್ಲೇ ಬರಲಿವೆ ಎಂದರು ಕೊರೋನಾ ವೈರಾಣು ಕುರಿತು ಜನಜಾಗ್ಟತಿ ಮೂಡಿಸಲು ಹದಿನೈದು ಜಿಲ್ಲೆಗಳಗೆ ಎಲ್ ಇ ಡಿ ಪ್ರದರ್ಶನ ಪರದೆ ಅಳವಡಿಸಿರುವ ವಾಹನಗಳನ್ನು ಕಳುಹಿಸಕೊಡಲಾಗಿದೆ ಎಂದು ಶ್ರೀರಾಮುಲು ತಿಳಿಸಿದರು

ಆದರೂ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಎಂದು ಕಿಮ್ಸ್ ವೈದ್ಯ ಡಾ ರಾಮಚಂದ್ರ ಕಾರಟಗಿ ಆಕಾಶವಾಣಿಯೊಂದಿಗೆ ಮಾತನಾಡಿ ಸಲಹೆ ನೀಡಿದರು

ವೈರಸ್ ಸೊಂಕು ವ್ನಾಪಕವಾಗಿ ಹರಡುವುದನ್ನು ತಡೆಯಲು ಚ್ಯೆನಾ ಸರ್ಕಾರವು ವಿವಿಧ ಕ್ರಮ ಕೈಗೊಂಡಿದೆ ವಿಶ್ವ ಆರೋಗ್ಗ ಸಂಸ್ಥೆ ಕೂಡ ಪರಿಸ್ತಿತಿಯ ಮೇಲೆ ನಿರಂತರ ನಿಗಾ ವಹಿಸಿದ್ದು ಅಗತ್ತ ಮುಂಜಾಗ್ಗತ ಕ್ರಮಗಳನ್ನು ಕೈಗೊಳ್ಳುತ್ತಿದೆ

ಸಮ್ಮೇಳನದ ಸಮಾರೋಪ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಡಾ

ವೆಂಕಟೇಶ್ಮೂರ್ತಿ ಅವರ ಸಮ್ಮುಖದಲ್ಲಿ ಒಟ್ಟು ಆರು ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು